ಬಳಸಲು ಚೀನಾ ಚರ್ಚೆ ನಡೆಸಿರುವ ಬಗ್ಗೆ ಅಮೆರಿಕಾದಿಂದ ದಾಖಲೆ ಅನಾವರಣ

ಕೊರೋನಾ ಸಾಂಕ್ರಾಮಿಕ ಹೆಚ್ಚುತ್ತಿರುವ ಓನ್ನೆಲೆಯಲ್ಲಿ ಎಚ್ಚರಿಕೆ ಹಾಗೂ ನಿರ್ವಹಣಾ ಕ್ರಮ ಕೈಗೊಳ್ಳಲು ನೆರವಾಗುವ ಉದ್ದೇಶದಿಂದ ಈ ಪಣವನ್ನು ಬಿಡುಗಡೆ ಮಾಡಲಾಗಿದೆ ಪಂಚಾಯಿತ್ ರಾಜ್ ಸಂಸ್ಥೆಯ ಮೂರು ಪಂತಗಳಾದ ಗ್ರಾಮ ತಾಲ್ಲೂಕು ಪಾಗೂ ಜೆಲ್ಲಾ ಸ್ಟೀಯ ಸಂಸ್ಥೆಗಳಿಗೆ ಈ ಮೊತ್ತ ದೊರಕಲಿದೆ

ಇದುವರೆಗೆ ದೇಶದಲ್ಲಿ ಒಂದು ಕೋಟ ಟ ಲಕ್ಷಕ್ಕೂ ಅಧಿಕ ಮಂದಿ ಕೊರೊನಾದಿಂದ ಚೇತರಿಸಿಕೊಂಡಿದ್ದಾರೆ ಮಹಾರಾಷ್ಷ ಕರ್ನಾಟಕ ಭಕ್ತೀಸ್ಗಢ ದೆಹಲಿ ತಮಿಳುನಾಡು ಉತ್ತರ ಪ್ರದೇಶ ಪಂಜಾಬ್ ಮಧ್ಯಪ್ರದೇಶ ಗುಜರಾತ್ ಪಾಗೂ ಕೇರಳ ಒಳಗೊಂಡಂತೆ ಪತ್ತು ರಾಜ್ಗಳು ಕೊರೊನಾದಿಂದ ಬಾಧಿಸಲ್ಪಟ್ಟ ಕ್ರಮುಖ ರಾಜ್ಗಳಾಗಿ ಮುಂದುವರೆದಿದ್ದು

ಕೋವಿಡ್ ಸೋಂಕಿತರ ದಾಖಲಾತಿ ಮಾಡಿಕೊಳ್ಳುವ ಬಗೆಗಿನ ಕೋವಿಡ್ ಕುರಿತ ರಾಷ್ಲೀಯ ನೀತಿಯನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ಪರಿಷ್ಠರಿಸಿದೆ ಸೋಂಕಿತರಿಗೆ ಸಂಬಂಧಿಸಿದ ಈ ನೀತಿ ಕೋವಿಡ್ ಸೋಂಕಿನಿಂದ ಬಳಲುತ್ತಿರುವವರಿಗೆ ನೈಜ ಪರಿಣಾಮಕಾರಿ ಮತ್ತು ಸಮಗ್ರ ಚಿಕಿತ್ಸೆ ಒದಗಿಸುವ ಗುರಿ ಹೊಂದಿದೆ ಕೋವಿಡ್ ಆರೋಗ್ಯ ಸೌಲಭ್ಯದ ದಾಖಲಾತಿಗಾಗಿ ಕೋವಿಡ್ ಸೋಂಕಿನ ಪಾಸಿಟವ್ ಪರೀಕ್ಷೆ ಕಡ್ಡಾಯವಲ್ಲ ಎಂದು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಯಾವುದೇ ಕಾರಣಕಾಗಿ ರೋಗಿಯನ್ನು ದಾಖಲಿಸಿಕೊಳ್ಳಲು ನಿರಾಕರಿಸುವಂತಿಲ್ಲ ಈ ನೀತಿಯಡಿ ಯಾವುದೇ ಪ್ರದೇಶದ ರೋಗಿಯು ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಅವರಿಗೆ ಆಮ್ಲಜನಕ ನೀಡುವ ಅಥವಾ ಇತರ ಅವತ್ತಕ ಜಿಷಧಗಳ ಪೂರೈಕೆ ಒಳಗೊಂಡ ಚಿಕಿತ್ಸೆ ಒದಗಿಸುವಂತೆ ಸೂಚಿಸಲಾಗಿದೆ ಸೀಮಿತ ನಗರದ ವ್ಲಾಪ್ತಿಯಲ್ಲಿ ಬರುವ ಆಸ್ತ್ರೆಯಿಂದ ಸೂಕ್ತ ಗುರುತಿನ ಚೀಟ ಹೊಂದಿಲ್ಲವೆಂಬ ಕಾರಣಕ್ಕಾಗಿ ಯಾವುದೇ ರೋಗಿಗೆ ದಾಖಲಾತಿಯನ್ನು ನಿರಾಕರಿಸುವಂತಿಲ್ಲ ಅವಶ್ಯಕತೆಗೆ ಅನುಗುಣವಾಗಿ ಆಸ್ತ್ರೆಯಲ್ಲಿ ರೋಗಿ ದಾಖಲಿಸಿಕೊಳ್ಳಬೇಕಾಗುತ್ತದೆ ಹಾಗೆಯೇ ಆಸ್ತ್ರೆಗೆ ದಾಖಲಾಗುವ ಅಮ್ಯಕತೆಯಿಲ್ಲದರುವವರಿಗೆ ಪಾಸಿಗೆಗಳನ್ನು ನೀಡಿಲ್ಲ ಎಂಬುದನ್ನೂ ಕೂಡ ಖಾತರಿಪಡಿಸಿಕೊಳ್ಳಬೇಕಾಗುತ್ತದೆ

ಪರ್ಷವರ್ಧನ್ ತಿಳಿಸಿದ್ದಾರೆ

ಸಜಿವರು ನಿನ್ನೆ ಕೋವಿಡ್ ಸೋಂಕಿಗೆ ಸಂಬಂಧಿಸಿ

ಆಮ್ಲಜನಕ ಪೂರೈಕೆ ವ್ವವಸ್ಥೆ ದಿಷಧಗಳು ತಪಾಸಣೆ ಮತ್ತು ವೈದ್ಯಕೀಯ ಸಲಕರಣೆಗಳ ಸಾಕಷ್ಟು ಲಭ್ಯತೆಯ ಖಾತರಿ ಬಗ್ಗೆ ಕೈಗೊಳ್ಳಬೇಕಾದ ತ್ರಮಗಳನ್ನು ಸಭೆಯಲ್ಲಿ ಪರಾಮರ್ತಿಸಲಾಯಿತು ಇಂದು ವಿಶ್ವಹವಿ ರವೀಂದ್ರನಾಥ ಟ್ಯಾಗೋರ್ ಸ್ವಾಶಂತ್ರ್ಯ ಹೋರಾಟಗಾರ ಮಹಾನ್ ಚಿಂತಕ ಗೋಪಾಲಕೃಷ್ಣ ಗೋಖಲೆ ಮತ್ತು ಮಹಾರಾಣಾ ಪ್ರತಾಪ್ ಅವರ ಜನ್ದದಿನವಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಗೌರವ ನಮನ ಸಲ್ಲಿಸಿದ್ದಾರೆ ಮಹಾನ್ ಕವಿ ಟ್ವಾಗೋರ್ ಅವರನ್ನು ಸ್ಮಿಸಿರುವ ಪ್ರಧಾನಮಂತ್ರಿಯವರು ಭಾರತದ ನಿರ್ಮಾಣದ ಬಗ್ಗೆ ಟ್ವಾಗೋರ್ ಅವರು ಕಂಡ ಕನಸು ಸ್ಪೂರ್ತಿ ದೇಶದ ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಲಿ ಎಂದು ಪೇಳಿದ್ದಾರೆ ಗೋಪಾಲಕೃಷ್ಣ ಗೋಖಲೆ ಅವರು ದೇಶಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದರು ಅವರ ದೇಶ ಸೇವೆಗಾಗಿ ತಮ್ಮ ಜೀವಮಾನವನ್ನೇ ಮುಡಿವಾಗಿಟ್ಟದ್ದು ಪ್ರತಿಯೊಬ್ಬರಿಗೂ ಪ್ರೇರಣದಾಯಕ ಎಂದು ಪೇಳಿದ್ದಾರೆ ಅಪ್ರಕಿಮ ಹೋರಾಟಗಾರ ಮಹಾರಾಣಾ ಪ್ರತಾಪ್ ಧೈರ್ಯ ಪಾಗೂ ಸಾಪಸಕ್ಕೆ ಮಾದರಿಯಾಗಿದ್ದು ತಾಯ್ನಾಡಿಗೋಣ್ಣರ ಆವರು ಮಾಡಿರುವ ತ್ಯಾಗಬಲಿದಾನವನ್ನು ಎಂದಿಗೂ ಸ್ಮರಿಸಲಾಗುತ್ತಿದೆ ಎಂದು ಪೇಳಿದ್ದಾರೆ

ಮೂರನೇ ವಿಶ್ವಯುಧವನ್ನು ಜೈವಿಕ ಆಯುಧಗಳೊಂದಿಗೆ ನಡೆಸುವ ಮುನ್ಲೂಚನೆಯನ್ನು ಜೀನಾ ಸೇನಾ ಮುಖ್ಯಸ್ಥರು ನೀಡಿರುವ ದಾಖಲೆಗಳು ಲಭ್ಯವಾಗಿವೆ

ವಿದ್ನಾರ್ಥಿಗಳು ಶಾಲೆಯಿಂದ ಹೊರಡುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದ್ದು

ಮೊದಲಿಗೆ ಕಾರ್ ಬಾಂಬ್ ಸ್ಫೋಟಗೊಂಡಿದ್ದು

ಮ್ಯತಪಟ್ಟವರಲ್ಲಿ ಬಹುತೇಕ ಮಂದಿ ಬಾಲಕಿಯರು ಎಂದು ಶಾಲೆಯ ಶಿಕ್ಷಕರೊಬ್ಲರು ತಿಳಿಸಿದ್ದಾರೆ ರಕ್ಷಣಾ ಸಂತೋಧನೆ ಮತ್ತು ಅಭಿವ್ಯದ್ದಿ ಸಂಸ್ವೆ ಡಿಆರ್ಡಿಒ ಅಣು ಜಿಷಧ ಮತ್ತು ಸಂಬಂಧಿತ ವಿಜ್ಞಾನ ಸಂಸೆ ಐಎನ್ಎಂಎಎಸ್ ಹಾಗೂ ಪೈದ್ರಾಬಾದ್ನ ಡಾ

ಮೂರು ಪಂತದ ಕ್ಷಿನಿಕಲ್ ಪ್ರಯೋಗ ನಡೆಸಲು ಕಳೆದ ವರ್ಷ ಮೇ ತಿಂಗಳಲ್ಲಿ ದಿಷಧ ನಿಯಂತ್ರಕರು ಅನುಮತಿ ನೀಡಿದ್ದರು ಈ ಜಿಷಧವನ್ನು ತುರ್ತು ಸಂದರ್ಭದಲ್ಲಿ ಬಳಸಬಹುದಾಗಿದೆ

ಶ್ರೀನಗರ ಜಿಲ್ಲೆಯಲ್ಲಿ ಹೊಸ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜಿಲ್ಲೆಯನ್ನು ಕೆಂಪು ವಲಯವೆಂದು ಗುರುತಿಸಲಾಗಿದೆ ಮುಕ್ತಾಯ